ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚುನಾವಣೆಯಲ್ಲಿ ಭಾರತಕ್ಕೆ ಗೆಲುವು ಅಮೆರಿಕದ ಅಭಿನಂದನೆ

ಆರು ರಾಜ್ಯಗಳಲ್ಲಿ ಗರೀಬ್ ಕಲ್ಲಾಣ ಉದ್ಲೋಗ ಅಭಿಯಾನಕ್ಕೆ ನಾಡಿದ್ದು ಪ್ರಧಾನಮಂತ್ರಿಯವರಿಂದ ಚಾಲನೆ

ಮಾಸ್ತ್ ದಿನಾಚರಣೆ ಕಲ್ಲಿದ್ದಲು ಮತ್ತು ಗಣಿಗಾರಿಕೆ ವಲಯವನ್ನು ಸ್ಪರ್ಧಾತ್ಸಕತೆ ಬಂಡವಾಳ ಹೂಡಿಕೆ ಭಾಗೀದಾರಿಕೆ ಮತ್ತು ತಂತ್ರಜ್ವಾನಕ್ಕೆ ಸಂಪೂರ್ಣ ಮುಕ್ತಗೊಳಿಸುವ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದು ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಈ ವೇಳೆ ಮಾತನಾಡಿದ ಅವರು ಕಲ್ಲಿದ್ದಲು ಉದ್ದಮದ ಬೆಳವಣಿಗೆಗೆ ಕ್ಲೆಗೊಂಡಿರುವ ಕ್ರಮಗಳ ಬಗ್ಗೆ ವಿವರಿಸಿದರು ಕಲ್ಲಿದ್ದಲು ಮತ್ತು ಗಣಿಗಾರಿಕೆಯ ವಾಣಿಜ್ಞೀಕರಣ ಉದ್ದೇಶದಿಂದ ಮಾತ್ರ ನಿಕ್ಷೇಪಗಳ ಮುಕ್ತ ಹರಾಜು ನಿರ್ಧಾರವನ್ನು ಕ್ಲೆಗೊಂಡಿಲ್ಲ ಈ ಮಹತ್ವದ ಕ್ರಮದ ಮೂಲಕ ಈ ವಲಯವನ್ನು ದಶಕಗಳ ಲಾಕ್ಡೌನ್ನಿಂದಲೂ ಮುಕ್ತಗೊಳಿಸಲಾಗಿದೆ ಎಂದು ಅವರು ಹೇಳಿದರು ಕಳ್ಲಿದ್ದಲು ಕ್ಷೇತ್ರದಲ್ಲಿ ನಡೆಯುತ್ತಿದ್ದ ಅಕ್ರಮ ವಹಿವಾಟಗೆ ಇನ್ನು ಆಸ್ಪದ ಇರುವುದಿಲ್ಲ ಪ್ರಾಮಾಣಿಕ ಮತ್ತು ಪಾರದರ್ಶಕ ವಿಧಾನದಲ್ಲಿ ಈ ವಲಯ ಸಬಲಗೊಳ್ಳಲಿದೆ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಮಹತ್ವದ ಸುಧಾರಣೆಗಳನ್ನು ತರುವ ಮೂಲಕ ಖಾಸಗಿ ಪಾಲುದಾರರನ್ನು ಒಳಗೊಂಡು ಯಶಸ್ವಿಯಾಗಿ ಗಣಿಗಾರಿಕೆ ನಡೆಯಬೇಕು ಎನ್ನುವುದು ತಮ್ನ ಸರ್ಕಾರದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು ಗಣಿಗಾರಿಕೆ ದೇಶದ ಆರ್ಥಿಕತೆಗೆ ಶ್ರಮುಖ ಕೊಡುಗೆ ನೀಡುವ ಕ್ಷೇತ್ರವಾಗಿದೆ ಸರ್ಕಾರದ ಈ ಕ್ರಮದಿಂದ ಗಣಿಗಾರಿಕೆಯಲ್ಲಿ ತೊಡಗುವ ಪಾಲುದಾರರಿಗೆ ಲಾಭ ನಿಶ್ಲಿತ ಗಣಿಗಾರಿಕೆ ನಡೆಯುವ ರಾಜ್ಯಕ್ಕೂ ಈ ಕ್ರಮ ಲಾಭದಾಯಕವಾಗಿರಲಿದೆ ಎಂದು ಪ್ರಧಾನಿ ಹೇಳಿದರು ಕೊರೋನಾ ಸಾಂಕ್ರಾಮಿಕದ ಸಂಕಷ್ಟದ ಪರಿಸ್ಥಿತಿಯನ್ನು ಭಾರತ ಸ್ನಾವಲಂಬಿಯಾಗುವ ಅವಕಾಶವನ್ನಾಗಿ ಬಳಸಿಕೊಂಡಿದೆ ಭಾರತ ಸರ್ಕಾರ ಘೋಷಿಸಿರುವ ಆತ್ನ ನಿರ್ಭರ ಭಾರತ ಅಭಿಯಾನ ಬೇರಾವುದೇ ಸರ್ಕಾರಿ ಯೋಜನೆಯಂತಲ್ಲ ಕೊರೋನಾ ಸವಾಲನ್ನು ಎದುರಿಸುತ್ತಲೇ ಭಾರತ ಪ್ರಗತಿಯತ್ತ ಮುನ್ನಡೆಯಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಆತ್ಮನಿರ್ಭರ ಭಾರತ ಅಡಿ ಘೋಷಿಸಿರುವ ಹಲವು ಸರಣಿ ಕ್ರಮಗಳಲ್ಲಿ ಕಲ್ಲಿದ್ದಲು ಹರಾಜು ಪ್ರಕ್ರಿಯೆ ಆರಂಭವು ಕೂಡ ಒಂದಾಗಿದೆ ಕಲ್ಲಿದ್ದಲು ಸಚಿವಾಲಯ ಎಫ್ಐಸಿಸಿಐ ಸಹಯೋಗದೊಂದಿಗೆ ಈ ಕಲ್ಲಿದ್ದಲು ಹರಾಜು ಪ್ರಕ್ರಿಯೆಯನ್ನು ಕೈಗೊಂಡಿದೆ ಎರಡು ಹಂತಗಳಲ್ಲಿ ಹರಾಜು ಪ್ರಕ್ರಿಯೆ ನಡೆಯಲಿದೆ ಪ್ರಧಾನಿ ಅವರು ಪ್ರಮುಖವಾಗಿ ಆತ್ಮ ನಿರ್ಭರ ಭಾರತ ನಿರ್ಮಾಣಕ್ಕೆ ಗಣಿಗಾರಿಕೆ ವಲಯದಲ್ಲಿ ಮೂಲ ಉದ್ದಿಮೆಗಳಾದ ಇಂಧನ ಉಕ್ಕು ಅಲ್ಯುನಿಮಿಯಂ ಕಬ್ಬಣ ಮತ್ತಿತರ ಕೈಗಾರಿಕೆಗಳಿಗೆ ನೀಡಿರುವ ಆದ್ದತೆ ಬಗ್ಗೆ ಪ್ರಸ್ತಾಪಿಸಿದರು

ಭಾರತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾತ್ಕಾಲಿಕ ಸದಸ್ಯ ರಾಷ್ಟವಾಗಿ ಅವಿರೋಧವಾಗಿ ಆಯ್ತೆಯಾಗಿದೆ

ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆ ವಿಚಾರಗಳ ಬಗ್ಗೆ ವಿಶ್ವಸಂಸ್ಥೆಯ ಪ್ರಬಲ ವೇದಿಕೆಯಾದ ಭದ್ರತಾ ಮಂಡಳಿಯಲ್ಲಿ ಭಾರತದೊಂದಿಗೆ ಕಾರ್ಯನಿರ್ವಹಿಸಲು ತಾನು ಉತ್ಸುಕವಾಗಿರುವುದಾಗಿಯೂ ಮತ್ತು ಈ ಗೆಲುವಿಗಾಗಿ ಭಾರತವನ್ನು ಅಭಿನಂದಿಸುವುದಾಗಿಯೂ ಅಮೆರಿಕದ ವಿದೇಶಾಂಗ ಸಚಿವಾಲಯದ ದಕ್ಷಿಣ ಮತ್ತು ಮಧ್ಯ ಏಷ್ಯಾ ವ್ಯವಹಾರಗಳ ಮಂಡಳಿ ತಿಳಿಸಿದೆ

ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಚೀನಾ ಪ್ರಾನ್ಸ್ ರಷ್ಯಾ ಬ್ರಿಟನ್ ಮತ್ತು ಅಮೆರಿಕ ಕಾಯಂ ಸದಸ್ಯ ರಾಷ್ಟಗಳಾಗಿವೆ

ವಿಶ್ವ ಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ತಾತ್ನಾಲಿಕ ಸದಸ್ಟತ್ವ ಪಡೆಯಲು ಹಲವಾರು ದೇಶಗಳು ಅವಿರೋಧವಾಗಿ ಬೆಂಬಲ ವ್ಯಕ್ತಪಡಿಸಿರುವ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಸಂತಸ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಲಿಷ್ಠ ಮತ್ತು ದೂರದೃಷ್ಟಿಯ ನಾಯಕತ್ವದಡಿ ಭಾರತ ವಸುದೈವ ಕುಟುಂಬಕಂ ಎಂಬ ಮೂಲ ಮಂತ್ರವನ್ನು ಎತ್ತಿ ಹಿಡಿದಿದೆ ಜಗತ್ತಿನಲ್ಲಿ ಶಾಂತಿ ಮತ್ತು ಸಮ್ಬದ್ದತೆ ತರುವ ನಿಟ್ಟನಲ್ಲಿ ಕಾರ್ಯೋನ್ಮಖವಾಗಿದೆ ಎಂದು ಹೇಳಿದ್ದಾರೆ

ಹರ್ಷವರ್ಧನ್ ದೇಶದ ಮೊದಲ ಮೊಬ್ಲೆಲ್ ಪ್ರಯೋಗಾಲಯವನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಕೊರೋನಾ ಸೋಂಕು ನಿಯಂತ್ರಣ ಕಾರ್ಯತಂತ್ರದ ಭಾಗವಾಗಿ ಜೈವಿಕ ತಂತ್ರಜ್ಞಾನ ಇಲಾಖೆ ಈ ಪ್ರಯೋಗಾಲಯವನ್ನು ಸಿದ್ದಪಡಿಸಿದೆ ದೇಶದ ಗ್ರಾಮೀಣ ಭಾಗ ದುರ್ಗಮ ಪ್ರದೇಶ ಹಾಗೂ ತಲುಪಲು ಸಾಧ್ಯವಾಗದ ಜನವಸತಿ ಪ್ರದೇಶಗಳಲ್ಲಿ ಇದನ್ನು ನಿಯೋಜಿಸಿ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ

ಟಿ ಪಿಸಿಆರ್ ಮತ್ತು ಎಲಿಸಾ ಪರೀಕ್ಷೆಗಳನ್ನು ನಡೆಸುವ ಸಾಮರ್ಥ್ಲ ಹೊಂದಿದೆ

ಎಂ

ಆರು ರಾಜ್ಲಗಳಲ್ಲಿ ಮಹತ್ವಾಕಾಂಕ್ಷಿ ಗರೀಬ್ ಕಲ್ವಾಣ ಉದ್ಯೋಗ ಅಭಿಯಾನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ಶನಿವಾರದಂದು ಚಾಲನೆ ನೀಡಲಿದ್ದಾರೆ ಕೊರೋನಾ ಸಂಕಷ್ಟದಿಂದ ಹಳ್ಳಗಳಗೆ ವಾಪಸಾಗಿರುವ ವಲಸೆ ಕಾರ್ಮಿಕರು ಮತ್ತು ಗ್ರಾಮೀಣ ನಾಗರಿಕರಿಗೆ ಜೀವನೋಪಾಯ ಅವಕಾಶಗಳನ್ನು ಒದಗಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶವಾಗಿದ್ದು ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಬೃಹತ್ ಸಂಬ್ಲೆಯ ಉದ್ಲೋಗಗಳು ಸ್ಕಷ್ಷಿಯಾಗಲಿವೆ

ಈ ಅಭಿಯಾನಕ್ಕೆ ಈಗ ಹೇಳಿದ ಆರೂ ರಾಜ್ಲಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರ ಸಮ್ನಖದಲ್ಲಿ ಪ್ರಧಾನಮಂತ್ರಿ ವಿಡಿಯೋ ಕಾನ್ಪರೆನ್ಸ್ ಮೂಲಕ ಚಾಲನೆ ನೀಡಲಿದ್ದಾರೆ ಸೇವಾ ಕೇಂದ್ರಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಮೂಲಕ ಅಭಿಯಾನ ನಡೆಯಲಿದೆ ಗ್ರಾಮೀಣಾಭಿವೃದ್ದಿ ಪಂಚಾಯತ್ ರಾಜ್ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಪರಿಸರ ರೈಲ್ವೆ

ಮುಖ್ಯಮಂತ್ರಿ ಬಿ ಎಸ್

ಅಶೋಕ ಸುರೇಶ್ ಕುಮಾರ್ ಸಿ ಟಿ ರವಿ ಡಾ

ಸುಧಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು

ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲಾ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲೂ ಆಚರಿಸುವಂತೆ ಸೂಚಿಸಲಾಗಿದೆ ಎಂದರು ಸ್ವಯಂ ರಕ್ಷಣೆ ಮತ್ತು ಸಮಾಜದ ಹಿತ ದೃಷ್ಷಿಯಿಂದ ಮುಂಬರುವ ದಿನಗಳಲ್ಲೂ ಮಾಸ್ಕ್ ಧರಿಸುವುದು ಹಾಗೂ ವ್ಲೆಯಕ್ತಿಕ ಸ್ವಚ್ಛತೆ ಜೀವನ ತ್ಯೆಲಿಯಾಗಬೇಕು

ಹುತಾತ್ಮ ಯೋಧರಾದ ಕರ್ನಲ್ ಬಿ ಸಂತೋಷ್ ಬಾಬು ಹವಾಲ್ದಾರ್ ಕೆ ಪಳನಿ ಕೆ

ಎನ್